ಲಖನೌದಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರಿಂದ ವಿವಿಧ ನಗರಾಭಿವೃದ್ದಿ ಕಾರ್ಯಕ್ರಮಗಳಿಗೆ ಚಾಲನೆ ಪ್ರಧಾನಮಂತ್ರಿ ಅವಾಜ್ ಯೋಜನೆಯ ಫಲಾನುಭವಿಗಳೊಂದಿಗೆ ಸಂವಾದ

ರಾಷ್ಪೀಯ ಹೆಪಟ್ಟೆಟೀಸ್ ನಿಯಂತ್ರಣ ಕಾರ್ಯಕ್ರಮಕ್ಕೆ ದೆಹಲಿಯಲ್ಲಿಂದು ಚಾಲನೆ

ರಷ್ಲಾದ ವ್ಲಾಡಿವೊಸ್ಲಾಕ್ನಲ್ಲಿ ಇಂದು ರಷ್ಲನ್ ಓಪನ್ ಬ್ಲಾಡ್ನಿಂಟನ್ ಪಂದ್ಲಾವಳಿಯ ಪುರುಷರ ಸಿಂಗಲ್ಸ್ ಸೆಮಿಫ್ನೆನಲ್ ಪಂದ್ಯ ಭಾರತದ ಸೌರಭ್ ವರ್ಮಾ ಮಿಥುನ್ ಮಂಜುನಾಥ್ ಮುಖಾಮುಖಿ

ಇಂದು ನಗರಗಳ ಭೂವಿನ್ಯಾಸ ಪರಿವರ್ತನೆ ಕುರಿತ ಸಮಾವೇಶದಲ್ಲಿ ಅವರು ಭಾಗವಹಿಸಲಿದ್ದ

ನಗರಾಭಿವೃದ್ದಿಯ ಮಹತ್ವಾಕಾಂಕ್ಷಿ ಯೋಜನೆಗಳ ಕುರಿತ ಪ್ರದರ್ಶನ ಮೇಳಕ್ಕೂ ನರೇಂದ್ರ ಮೋದಿ ಭೇಟ ನೀಡಲಿದ್ದು

ಉತ್ತರಪ್ರದೇಶದ ವಿವಿಧ ನಗರಗಳಿಂದ ಈ ಯೋಜನೆಯ ಇತರೆ ಫಲಾನುಭವಿಗಳಿಂದ ವೀಡಿಯೊ ಲಿಂಕ್ ಮೂಲಕವೂ ಪ್ರಧಾನಮಂತ್ರಿಯವರು ಸಂವಾದ ನಡೆಸುವರು ಮುಖ್ಯಮಂತ್ರಿ ಅವರ ಸಹಾಯವಾಣಿ ಫನತ್ಕಾಜ್ಯ ನಿರ್ವಹಣೆ ಮತ್ತು ತುರ್ತು ಅಗ್ನಿಶಾಮಕ ಇಲಾಖೆಯ ಮೂಲಕ ವಿಶೇಷ ಕಾರ್ಯಕ್ರಮಗಳಗೂ ಪ್ರಧಾನಮಂತ್ರಿ ಅವರು ಚಾಲನೆ ನೀಡಲಿದ್ದಾರೆ

ಪ್ರಧಾನಮಂತ್ರಿ ಭೇಟ ಹಿನ್ನೆಲೆಯಲ್ಲಿ ಲಖನೌನಲ್ಲಿ ವ್ಯಾಪಕ ಬಂದೋಬಸ್ತ್ ಕ್ಲೆಗೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಉತ್ತರಪ್ರದೇಶದಲ್ಲಿ ಮಹಾತ್ವಾಕಾಂಕ್ಷಿ ಯೋಜನೆಗಳಡಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿರುವ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿಯೂ ಭಾಷಣ ಮಾಡಲಿದ್ದಾರೆ ಅಖಿಲ ಭಾರತ ಮೋಟಾರು ಸಾರಿಗೆ ಒಕ್ಕೂಟ ಎಐಎಂಟಿಸಿ ದೇಶಾದ್ಯಂತ ಕ್ಲೆಗೊಂಡಿದ್ದ ಲಾರಿ ಮುಪ್ತರವನ್ನು ನಿನ್ನೆ ರಾತ್ರಿ ಹಿಂಪಡೆದಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದ ನಂತರ ಒಂದು ವಾರದಿಂದ ನಡೆಸುತ್ತಿದ್ದ ಮುಷ್ತರವನ್ನು ಕೈ ಬಿಡಲಾಗಿದೆ ಸಾರಿಗೆ ಒಕ್ಕೂಟದ ಸಮಸ್ವೆಗಳಿಗೆ ತ್ವರಿತವಾಗಿ ಪರಿಹಾರ ನೀಡಲು ಭೂ ಸಾರಿಗೆ ಇಲಾಖೆಯ ಕಾರ್ನದರ್ಶಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಿದೆ ಎಂದು ಸಚಿವಾಲಯದ ಹೇಳಿಕೆಯಲ್ಲಿ ಸ್ಪಷ್ಪಡಿಸಿದೆ ದೇಶಾದ್ನಂತ ಸಂಚರಿಸುವ ಪ್ರವಾಸಿ ವಾಹನಗಳಿಗೆ ಅನುಕೂಲವಾಗುವಂತೆ ತಡೆರಹಿತ ರಾಷ್ಲೀಯ ಪರವಾನಗಿ ಯೋಜನೆಗೆ ಸೂಚಿಸಲಾಗುವುದು ಎಂದೂ ಕೂಡ ತಿಳಿಸಿದೆ ಇನ್ನಾರು ತಿಂಗಳಲ್ಲಿ ಟೋಲ್ಗಳಲ್ಲಿ ತಡೆರಹಿತ ವಾಹನ ಸಂಚಾರಕ್ಕಾಗಿ ಟೋಲ್ ಶುಲ್ಲ ವಸೂಲಾತಿಗೆ ನೂತನ ತಂತ್ರಜ್ಞಾನ ಅಳವಡಿಕೆಗೆ ಸಾರಿಗೆ ಸಚಿವಾಲಯ ಮುಂದಾಗಲಿದ್ದು ಈ ಕುರಿತಂತೆ ಶೀಘ್ರದಲ್ಲೇ ತೀರ್ಮಾನ ಕೈಗೊಳ್ಳಲಾಗುವುದು ಈ ಕುರಿತಂತೆ ನಾಗ್ದುರದಲ್ಲಿ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಡರಿ ಸಾರಿಗೆ ಒಕ್ಕೂಟಗಳ ದೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಬದ್ದವಾಗಿದ್ದು ಸಕಾರಾತ್ಸಕ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ

ಐದು ವರ್ಷಗಳಲ್ಲಿ ಒಮ್ನ ಆವರ್ತಕ ವಿಮರ್ಶೆಯ ಶ್ರಸ್ತುತ ನೀತಿಯ ಬದಲಾಗಿ ಪಿಂಚಣಿ ಸ್ವಯಂಚಾಲಿತ ವಾರ್ಷಿಕ ಪರಿಷ್ತರಣೆಗೆ ಮನವಿಗಳ ಇತ್ಫರ್ಥಕ್ಕೆ ಕ್ರಮ ಕ್ಲೆಗೊಳ್ಳಲಾಗುತ್ತಿದೆ ಎಂದು ನ್ನಾಯಾಲಯದ ಮುಂದೆ ನೀಡಿರುವ ಹೇಳಿಕೆಯಲ್ಲಿ ತಿಳಿಸಿದೆ ಈ ಕುರಿತು ಹೆಚ್ಲುವರಿ ಸಾಲಿಸಿಟರ್ ಜನರಲ್ ಮಣಿಂದರ್ ಸಿಂಗ್ ಸುಪ್ರೀಂಕೋರ್ಟ್ ಮುಖ್ಯ ನ್ನಾಯಮೂರ್ತಿ ನೇತೃತ್ವದ ಪೀಠಕ್ಕೆ ಪ್ರಮಾಣ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ

ಇದಕ್ಕೆ ತಗುಲುವ ಅಂತಿಮ ವೆಚ್ಚದ ಹೊರೆಯನ್ನು ಸರ್ಕಾರ ಭರಿಸಲಿದೆ ಎಂದು ಪ್ರಮಾಣ ಪತ್ರದಲ್ಲಿ ತಿಳಿಸಿದೆ

ಪ್ರಕರಣಗಳ ತನಿಖೆ ಪ್ರಕ್ರಿಯೆ ನಿಧಾನಗತಿಯಲ್ಲಿ ಸಾಗಿರುವುದಕ್ಕೆ ನ್ನಾಯಾಲಯ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಸೋಮವಾರ ಖುದ್ದಾಗಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸಿಬಿಐ ನಿರ್ದೇತಕರಿಗೆ ಸುಪ್ರೀಂಕೋರ್ಟ್ ಸಮನ್ಸ್ ನೀಡಿದೆ

ಭಾರೀ ಮಳೆಯಿಂದಾಗಿ ಮಂಡಿ ಜಿಲ್ಲೆಯ ಮೇಫಾಲ್ ಗ್ರಾಮದಲ್ಲಿ ಭೂಕುಸಿತ ಉಂಟಾದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪರ್ಯಾಯ ಮಾರ್ಗವಾಗಿ ಸಂಚಾರಕ್ಕೆ ವ್ದವಸ್ಥೆ ಕೈಗೊಂಡಿದೆ

ಸರ್ಕಾರಿ ನೌಕರರು ಪೋಪಕರ ಸುರಕ್ಷತೆ ಭದ್ರತೆ ಕ್ಲೆಗೊಳ್ಳದೆ ನಿರ್ಲಕ್ಷಿಸುತ್ತಿರುವ ಪ್ರಕರಣಗಳ ಬಗ್ಗೆ ಹಲವಾರು ದೂರುಗಳು ಬಂದಿದ್ದು ಇವುಗಳ ನಿಯಂತ್ರಣಕ್ನಾಗಿ ನೌಕರರ ವೇತನದಲ್ಲಿ ಕಡಿತ ಮಾಡಿ ಆ ಹಣವನ್ನು ಪೋಷಕರಿಗೆ ಚೆಕ್ ಮೂಲಕ ಪಾವತಿಸಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದು ಅವರು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿ ತಿಂಗಳು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ತಮ್ಮ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ಹಾಗೂ ಹೊರದೇಶದ ಭಾರತೀಯರೊಂದಿಗೆ ತಮ್ನ ಚಿಂತನೆಗಳನ್ನು ಹಂಚಿಕೊಳ್ಲಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ಚಾನೆಲ್ಗಳಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ ಪ್ರಧಾನಮಂತ್ರಿಯವರ ಕಚೇರಿ ವಾರ್ತಾ ಮತ್ತು ಪ್ರಸಾರ ಬಾತೆ ಸಚಿವಾಲಯ ಆಕಾಶವಾಣಿ ಮತ್ತು ಡಿಡಿ ನ್ಲೂಸ್ನ ಯೂ ಟೂಬ್ ಚಾನಲ್ಗಳಲ್ಲಿಯೂ ಲಭ್ಲವಾಗಲಿದೆ

ಈ ಕುರಿತಂತೆ ಸಂಸದೀಯ ಸ್ಥಾಯಿ ಸಮಿತಿ ಎಲ್ಲಾ ಮಾಹಿತಿಯನ್ನು ಪರಾಮರ್ಶೆ ನಡೆಸಲು ಮುಂದಾಗಿದೆ ರಾಜಕೀಯ ಪ್ರಚಾರ ಸಂದರ್ಭದಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಹೆಸರಿನಲ್ಲಿ ವೈಯಕ್ತಿಕ ಮಾಹಿತಿಯನ್ನು ಮನಬಂದಂತೆ ಬಳಸಿಕೊಳ್ಳುವ ಸಾಮಾಜಿಕ ಜಾಲತಾಣಗಳ ಮೇಲೆ ನಿಯಂತ್ರಣ ತರುವ ಅಗತ್ಯವಿದೆ ಎಂದು ಸಂಸದರು ಉಲ್ಲೇಖಿಸಿದ್ದಾರೆ ಆ ನಿಟ್ಟನಲ್ಲಿ ಭಾರತವೂ ಸಹ ಅದೇ ಮಾದರಿಯಲ್ಲಿ ನಿಯಂತ್ರಣ ತರುವ ಬಗ್ಗೆ ಚಿಂತನೆ ನಡೆಸಲಿದೆ ಎಂದು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ನಿನ್ನೆ ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ

ಹೆಪಟೈಟೀಸ್ ಬಿ ಮತ್ತು ಸಿ ನಿಯಂತ್ರಣಕ್ಕೆ ಎಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಔಷಧಿಯನ್ನು ವಿತರಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಎಂದು ಆರೋಗ್ಯ ಇಲಾಖೆಯ ಮೂಲಗಳನ್ನು ಉಲ್ಲೇಖಿಸಿ ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಫಿಲಿಫೆನ್ಸ್ನಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಸ್ವಾಯತತ್ತೆ ನೀಡುವ ನೂತನ ಕಾನೂನನ್ನು ಜಾರಿಗೆ ತರುವಂತೆ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಆ್ಯಂಟೋನಿಯೋ ಗುಟೆರ್ರಸ್ ಹೇಳಿದ್ದಾರೆ ಈ ಕುರಿತಂತೆ ಫಿಲಿಪೆನ್ಸ್ ಅಧ್ಯಕ್ಷರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದು ಸೂಕ್ತ ಕಾನೂನನ್ನು ಜಾರಿಗೆ ತರಲು ಸಮ್ಮತಿಸಿದ್ದಾರೆಂದು ವಿಶ್ವಸಂಸ್ಥೆಯ ವಕ್ತಾರರು ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ

ವ್ಲಾಡಿವೊಸ್ಲಾಕ್ನಲ್ಲಿ ನಡೆಯಲಿರುವ ಪುರುಪರ ಸಿಂಗಲ್ಪ್ ವಿಭಾಗದ ಈ ನಾಲ್ಲನೇ ಘಟ್ಟದ ಪಂದ್ಯದಲ್ಲಿ ಭಾರತದ ಈ ಇಬ್ಲರೂ ಶೆಟ್ಲರ್ಗಳು ಮೊದಲ ಬಾರಿಗೆ ಮುಖಾಮುಖಿಯಾಗಲಿದ್ದಾರೆ ಕ್ನಾರ್ಟರ್ಫೈನಲ್ ಸುತ್ತಿನಲ್ಲಿ